ಈ ಮೊತ್ತವನ್ನು ಅದೇ ಬಡ್ಡಿದರದಲ್ಲಿ ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳಿಗೆ ಒದಗಿಸಲಾಗುತ್ತಿದೆ ಇದು ರಾಜ್ನಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಸಾಲ ಪಡೆಯುವ ವೆಚ್ಚಕ್ತಿಂತ ಕಡಿಮೆಯಾಗಿದ್ಲು ಹೆಚ್ಚಿನ ಲಾಭವಾಗಲಿದೆ

ಕೇಂದ್ರ ಸರ್ಕಾರ ಸಂಗ್ರಹಿಸಿದ ಸಾಲಗಳನ್ನು ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳಿಗೆ ಜಿಎಸ್ಟಿ ಪರಿಹಾರವಾಗಿ ಹಂತ ಹಂತವಾಗಿ ಬಿಡುಗಡೆ ಮಾಡಲಾಗುತ್ತದೆ ಕರ್ನಾಟಕ ಆಂಧ್ರ ಪ್ರದೇಶ ಅಸ್ಸಾಂ ಬಿಹಾರ ಗೋವಾ ಗುಜರಾತ್ ಹರಿಯಾಣ ಹಿಮಾಚಲ ಪ್ರದೇಶ ಮಧ್ಯಪ್ರದೇಶ ಮಹಾರಾಷ್ಷ ಮೇಘಾಲಯ ಒಡಿಶಾ ತಮಿಳುನಾಡು ತ್ರಿಮರಾ ಉತ್ತರ ಪ್ರದೇಶ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಾದ ದೆಹಲಿ ಜಮ್ನು ಮತ್ತು ಕಾಶ್ನೀರ ಹಾಗೂ ಮದುಚೇರಿಗಳಿಗೆ ಸಾಲ ಬಿಡುಗಡೆ ಮಾಡಲಾಗಿದೆ ಮೊಬ್ಬೆಲ್ ಫೋನ್ ಮೂಲಕ ಎರಡು ಬ್ಲಾಂಕ್ ಖಾತೆಗಳ ನಡುವೆ ಹಣವನ್ನು ತಕ್ಷಣವೇ ವರ್ಗಾಯಿಸಲು ನೆರವಾಗುವ ಯುಪಿಐ ವ್ಯವಸ್ಥೆಯಡಿ ಕಳೆದ ಅಕ್ಷೋಬರ್ನಲ್ಲಿ ಎರಡು ಶತಕೋಟಿ ವಹಿವಾಟುಗಳು ನಡೆದಿವೆ ಎಂದು ನೀತಿ ಆಯೋಗದ ಮುಖ್ಯ ಕಾರ್ಯ ನಿರ್ವಹಣಾಧಿಕಾರಿ ಅಮಿತಾಬ್ ಕಾಂತ್ ತಿಳಿಸಿದ್ದಾರೆ

ಈ ನೂತನ ವ್ಯವಸ್ಥೆ ಸುಗಮ ವ್ಯವಹಾರವನ್ನು ವೃದ್ಧಿಸುವುದಷ್ಷೇ ಅಲ್ಲದೆ ಹೊರೆಯ ಪ್ರಮಾಣವನ್ನು ತಗ್ಗಿಸುವಲ್ಲಿ ಮಹತ್ವದ ಪಾತ್ರವಹಿಸಲಿದೆ

ದೆಹಲಿಯಲ್ಲಿಂದು ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಕೋವಿಡ್ ಪರಿಶ್ಲಿತಿ ಹಿನ್ನೆಲೆಯಲ್ಲಿ ಕಾಯ್ದಿರಿಸದ ರೈಲುಗಳನ್ನು ಓಡಿಸಲು ರೈಲ್ಲೆ ಬಯಸುವುದಿಲ್ಲ ಕಾಯ್ದಿರಿಸಿದ ರೈಲುಗಳು ಮಾತ್ರ ಕಾರ್ಯಾಚರಣೆ ನಡೆಸಲಿದೆ ಎಂದು ಹೇಳಿದರು ಸುರಕ್ಷಿತ ಪ್ರಯಾಣಕ್ಕಾಗಿ ಖಾತ್ರಿಪಡಿಸಿದ ಟಿಕೇಟ್ಗಳೊಂದಿಗೆ ರೈಲ್ವೆ ನಿಲ್ದಾಣಕ್ಕೆ ಬರುವಂತೆ ಜನರಿಗೆ ಮನವಿ ಮಾಡಿ ಕೊಂಡಿದ್ದಾರೆ ದೈನಂದಿನ ಆಧಾರದ ಮೇಲೆ ನಿರೀಕ್ಷೆಯಲ್ಲಿರುವ ಪ್ರಯಾಣಿಕರ ಪಟ್ಟಿಯನ್ನು ರೈಲ್ವೆ ನಿಗಾವಹಿಸುತ್ತಿದೆ ಇದರ ಆಧಾರದ ಮೇಲೆ ಅಗತ್ಯಕ್ಕೆ ತಕ್ಕಂತೆ ಹೆಚ್ಚು ರೈಲುಗಳನ್ನು ಓಡಿಸಲಿದೆ ಎಂದು ಹೇಳಿದರು

ಶ್ರೀನಿವಾಸ ತಿಳಿಸಿದ್ದಾರೆ

ಇಂದು ಪ್ರಮುಖ ರಾಜಕೀಯ ಪಕ್ಷಗಳ ಮುಖಂಡರು ಮನೆ ಮನೆಗೆ ತೆರಳಿ ಮತದಾರರನ್ನು ಸೆಳೆಯಲು ಅಂತಿಮ ಪ್ರಯತ್ನ ನಡೆಸಿದರು ಬಹಿರಂಗ ಪ್ರಚಾರ ಅಂತ್ಯಗೊಂಡಿರುವುದರಿಂದ ಹೊರಗಿನವರು ಕ್ಷೇತ್ರ ತೊರೆಯುವಂತೆ ಚುನಾವಣಾಧಿಕಾರಿ ಸೂಚನೆ ನೀಡಿದ್ದಾರೆ ಆರ್ ಆರ್ ನಗರ ಕ್ಷೇತ್ರದಲ್ಲಿ ಶಾಂತಿಯುತ ಮತದಾನಕ್ಕೆ ಚುನಾವಣಾ ಆಯೋಗ ಸಕಲ ಸಿದ್ದತೆ ಕೈಗೊಂಡಿದ್ದು ಇಂದು ಮಸ್ಸರಿಂಗ್ ಪ್ರಕ್ರಿಯೆ ನಡೆಸಲಾಗಿದ್ದು ಸಿಬ್ಬಂದಿ ಮತಗಟ್ಟೆಗಳಿಗೆ ತೆರಳುತ್ತಿದ್ದಾರೆ

ಕೋವಿಡ್ ಹಿನ್ನೆಲೆಯಲ್ಲಿ ಪ್ರತಿ ಮತಗಟ್ಟಿಗೆ ಒಬ್ಬೊಬ್ಬ ಆರೋಗ್ಯಾಧಿಕಾರಿಯನ್ನು ನೇಮಕ ಮಾಡಲಾಗಿದೆ ಎಂದು ಅವರು ತಿಳಿಸಿದ್ದಾರೆ ಚುನಾವಣೆ ಹಿನ್ನೆಲೆಯಲ್ಲಿ ಬಿಗಿ ಮೊಲೀಸ್ ಭದ್ರತೆ ಒದಗಿಸಲಾಗಿದೆ

ಶಿರಾ ವಿಧಾನಸಭಾ ಕ್ಷೇತ್ರದ ಉಪ ಚುನಾವಣೆಯ ಮಸ್ಸರಿಂಗ್ ಕೇಂದ್ರವಾದ ಶಿರಾ ಪಟ್ಷಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಜಿಲ್ಲಾಧಿಕಾರಿ ಡಾ

ರಾಕೇಶ್ ಕುಮಾರ್ ಮತಗಟ್ಟೆ ಸಿಬ್ಬಂದಿಗೆ ಚುನಾವಣಾ ಮತದಾನದ ಪ್ರಕ್ರಿಯೆಗಳ ಬಗ್ಗೆ ಇಂದು ಅಂತಿಮ ಹಂತದ ನಿರ್ದೇಶನಗಳನ್ನು ನೀಡಿದರು

ಆಸ್ಪತ್ರೆಗಳಲ್ಲಿನ ಮೂಲ ಸೌಲಭ್ವ ಹಾಗೂ ಕೇಂದ್ರದ ಚಿಕಿತ್ಸಾ ಕಾರ್ಯಸೂಚಿಯನ್ನು ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳು ಸರಿಯಾದ ರೀತಿಯಲ್ಲಿ ಪಾಲಿಸಿದ ಪರಿಣಾಮ ದೇಶದಲ್ಲಿ ಗುಣಮುಖರ ಸಂಖ್ಯೆ ಹೆಚ್ಚಳವಾಗುತ್ತಿದೆ ಎಂದು ಆರೋಗ್ನ ಸಚಿವಾಲಯ ತಿಳಿಸಿದೆ